ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಕೊರೋನಾ ವೈರಾಣು ಸೋಂಕು ನಿರ್ವಹಣೆ ಸಿದ್ದತೆ ಪರಿಶೀಲನೆ

ಭಾರತ ಭೇಟಿಗಾಗಿ ಇಟಲಿ ಇರಾನ್ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ನಾಗರಿಕರಿಗೆ ನೀಡಲಾಗಿದ್ದ ವೀಸಾಗಳು ರದ್ದು

ಸಂಸತ್ತಿನ ಉಭಯ ಸದನಗಳಲ್ಲಿ ಮೂರನೇ ದಿನವಾದ ಇಂದೂ ಸಹ ದೆಹಲಿ ಹಿಂಸಾಚಾರ ವಿಷಯದ ಬಗ್ಗೆ ಪ್ರತಿಪಕ್ಷಗಳ ಗದ್ದಲ ರಾಜ್ಯಸಭೆ ಕಲಾಪ ನಾಳೆಗೆ ಮುಂದೂಡಿಕೆ

ಕೊರೋನಾ ವೈರಾಣು ಸೋಂಕು ವ್ಯಾಪಿಸದಂತೆ ಕ್ವೆಗೊಳ್ಳಲಾಗಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪ್ರಧಾನಮಂತಿ ನರೇಂದ ಮೋದಿ ಖುದ್ಗಾಗಿ ಪರಿಶೀಲಿಸಿದ್ಗಾರೆ ಹಲವು ಸಚಿವಾಲಯಗಳು ಮತ್ತು ಸರ್ಕಾರಗಳ ವೈರಾಣ ಸೋಂಕು ಪರಿಸ್ಥಿತಿ ನಿರ್ವಹಣೆಗೆ ಜಂಟಿಯಾಗಿ ರಾಜ್ಯ ಕಾರ್ಯನಿರ್ವಹಿಸುತ್ತಿದ್ದು ವಿದೇಶಗಳಿಂದ ಬರುವ ಪ್ರಯಾಣಿಕರನ್ನು ವಿಮಾನ ನಿಲ್ದಾಣಗಳಲ್ಲೇ ಕಟ್ಸುನಿಟ್ಟಿನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವುದರಿಂದ ಹಿಡಿದು ಅಗತ್ಯ ಇರುವವರಿಗೆ ಸಮರ್ಪಕ ವೈದ್ಯಕೀಯ ನೆರವು ಒದಗಿಸುವವರೆಗೂ ಗಮನ ಹರಿಸಲಾಗುತ್ತಿದೆ ಪರಿಸ್ಡಿತಿಯ ಬಗ್ಗೆ ಆತಂಕ ಅನಗತ್ಯ ಆದರೂ ವೈಯಕ್ತಿಕ ಹಿತರಕ್ಷಣೆಯ ಖಾತರಿಗಾಗಿ ಆರೋಗ್ಯ ಸಚಿವಾಲಯ ನೀಡಿರುವ ಪ್ರಮುಖ ಸಲಹೆಗಳನ್ನು ಗಂಭೀರವಾಗಿ ಪಾಲಿಸುವತ್ತ ಪ್ರತಿಯೊಬ್ಬರು ಗಮನಹರಿಸಬೇಕಾದ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ಟ್ವಿಟರ್ ಸಂದೇಶದಲ್ಲಿ ಮನವಿ ಮಾಡಿದ್ದಾರೆ ಈ ನಡುವೆ ಇಂದು ಬೆಳಿಗ್ಗೆ ಪ್ರಧಾನಮಂತ್ರಿಗಳು ಮತ್ತೊಂದು ಸಂದೇಶ ನೀಡಿದ್ದು ಕೊರೋನಾ ವೈರಾಣು ಸೋಂಕು ತ್ವರಿತಗತಿಯಲ್ಲಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜನರು ಗುಂಪು ಸೇರುವುದನ್ನು ಸಾಧ್ಯವಾದಷ್ನೂ ಕಡಿಮೆ ಮಾಡಬೇಕು ಎಂದು ವಿಶ್ವಾದ್ಯಂತ ತಜ್ಞರು ಸಲಹೆ ನೀಡಿದ್ದಾರೆ ಅದರಂತೆ ಈ ವರ್ಷ ಹೋಳಿ ಹಬ್ಬದ ವೇಳಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳದೇ ಇರಲು ತಾವು ನಿರ್ಧರಿಸಿರುವುದಾಗಿ ತಿಳಿಸಿದ್ದಾರೆ ದೇಶದಲ್ಲಿ ಕೊರೋನಾ ವ್ವೆರಾಣು ಸೋಂಕು ಖಚಿತಪಟ್ಟಿರುವ ಪ್ರಕರಣಗಳು ವರದಿಯಾಗಿರುವ ಹಿನ್ನೆಲೆಯಲ್ಲಿ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಅವರು ಸಹ ನಿನ್ನೆ ವಿಡೀಯೋ ಕಾನ್ಸರೇನ್ಸಿಂಗ್ ಮೂಲಕ ಸಂಬಂಧಪಟ್ಟ ಸಚಿವಾಲಯಗಳ ಕಾರ್ಯದರ್ಶಿಗಳು ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು ಮೊನ್ನೆಯಿಂದ ಸರ್ಕಾರ ಕೆಲವು ಪ್ರಯಾಣ ನಿರ್ಬಂಧಗಳನ್ನು ಸಹ ಹೊರಡಿಸಿದೆ

ಸಂಬಂಧಪಟ್ಟ ಸಚಿವಾಲಯಗಳೊಂದಿಗೆ ಸಭೆಗಳನ್ನು ನಡೆಸಬೇಕೆಂದು ಸಹ ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡಲಾಗಿದೆ ಎಲ್ಲ ರಾಜ್ಯಗಳ ಜಿಲ್ಲಾಮಟ್ಟದಲ್ಲಿ ಪರಿಸ್ತಿತಿ ನಿರ್ವಹಣೆಗೆ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ನೀಡಲಾಗಿದೆ ಇಟಲಿ ಇರಾನ್ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ದೇಶಗಳ ನಾಗರಿಕರಿಗೆ ಭಾರತ ಭೇಟಿಗೆ ನೀಡಲಾಗಿದ್ದ ವೀಸಾ ಮತ್ತು ಇ ವೀಸಾಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪದಿಸಲಾಗಿದೆ ಆರೋಗ್ಯ ಸಚಿವಾಲಯ ಹೊರಡಿಸಿರುವ ಪರಿಷ್ಕ ತ ಮಾರ್ಗಸೊಚಿಯಲ್ಲಿ ಭಾರತಕ್ಕೆ ಭೇಟಿ ನೀಡಲೇಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಅಗತ್ಯ ಕಾರಣಗಳನ್ನು ವಿವರಿಸಿ ಈ ದೇಶಗಳಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಥವಾ ಕಾನ್ಸುಲೇಟ್ನಿಂದ ಮತ್ತೆ ಹೊಸದಾಗಿ ವೀಸಾ ಪಡೆಯಬೇಕೆಂದು ಸೂಚಿಸಲಾಗಿದೆ ಕೇಂದ್ರ ಆರೋಗ್ಯ ಸಚಿವ ಡಾ

ಸೋಂಕು ನಿರ್ವಹಣೆಗೆ ಸರ್ಕಾರ ಅಗತ್ಯ ಸಿದ್ದತೆಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ ರಾಜಸ್ತಾನದಲ್ಲಿ ಇತ್ತೀಚೆಗೆ ಇಟಲಿಯಿಂದ ವಾಪಸ್ ಬಂದಿರುವ ದಂಪತಿಗೆ ಕೊರೋನಾ ವೈರಾಣು ಸೋಂಕು ತಗುಲಿರುವುದು ದೃಧಪಟ್ಟಿದೆ

ಅವರ ರಕ್ತದ ಮಾದರಿಯನ್ನು ಕೊರೋನಾ ವೈರಾಣು ಸೋಂಕು ಪತ್ತೆಗಾಗಿ ಪುಣೆಯಲ್ಲಿರುವ ರಾಷ್ಟೀಯ ವೈರಾಣು ಶಾಸ್ತ್ರ ಸಂಸ್ಥೆಗೆ ಕಳುಹಿಸಲಾಗಿತ್ತು ರಾಜಿಸ್ಠಾನದ ವೈದ್ಯಕೀಯ ಮತ್ತು ಆರೋಗ್ಯ ಸಚಿವ ಡಾ ರಘುಶರ್ಮ ಈ ಮಾಹಿತಿ ನೀಡಿದ್ದು ಪುಣೆಗೆ ರಕ್ತದ ಸ್ಯಾಂಪಲ್ ಕಳುಹಿಸಲಾಗಿದ್ದ ವ್ಯಕ್ತಿ ಮತ್ತು ಅವರ ಪತ್ತಿಗೂ ಸಹ ಸೋಂಕು ತಗುಲಿರುವುದು ಖಚಿತಪಟ್ಟಿದೆ ಆಸ್ಪತ್ರೆಯಲ್ಲಿ ದಂಪತಿಯನ್ನು ಪ್ರತ್ಯೇಕ ವಾರ್ಡ್ಗಳಲ್ಲಿರಿಸಿ ಚಿಕಿತ್ಪೆ ನೀಡಲಾಗುತ್ತಿದೆ

ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಕೊರೋನಾ ವೈರಾಣು ಸೋಂಕಿನ ಶಂಕಿತ ಪ್ರಕರಣಗಳು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ ಕೊರೋನಾ ವೈರಾಣು ಸೋಂಕಿನ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವಾಲಯ ಹೊರಡಿಸಿರುವ ಪರಿಷ್ಕ ತ ಪ್ರಯಾಣ ಮಾರ್ಗಸೂಚಿಯ ಬಗ್ಗೆ ಎಲ್ಲ ಖಾಸಗಿ ಉಪಗ್ರಹ ಸುದ್ದಿ ವಾಹಿನಿಗಳು ಮತ್ತು ಎಫ್ಎಂ ರೈನ್ಬೋ ವಾಹಿನಿಗಳು ಸೂಕ್ತ ಪ್ರಚಾರ ನೀಡಬೇಕು ಎಂದು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಸೂಚಿಸಿದೆ ಈ ಸೋಂಕಿನ ಬಗ್ಗೆ ತಮ್ಮ ಕಾರ್ಯಕ್ರಮಗಳ ನಡುವೆ ಎಲ್ಲ ವಾಹಿನಿಗಳು ಚಿಕ್ಸ ಜಾಹಿರಾತುಗಳನ್ನು ಸಹ ಪ್ರಸಾರ ಮಾಡಬಹುದು ಎಂದು ತಿಳಿಸಲಾಗಿದೆ ಕೊರೋನಾ ವೈರಾಣು ಸೋಂಕಿನ ಹಿನ್ನೆಲೆಯಲ್ಲಿ ವೈಯಕ್ತಿಕ ರಕ್ಷಣೆಗಾಗಿ ಅನುಸರಿಸಬೇಕಾದ ಕ್ರಮಗಳ ಪಟ್ಟಿಯೊಂದನ್ನು ಆರೋಗ್ಯ ಸಚಿವಾಲಯ ಬಿದುಗಡೆ ಮಾಡಿದೆ ವ್ವೆಯಕ್ತಿಕ ಸ್ವಚ್ಣತೆಯ ಪಾಲನೆ ಮತ್ತು ಆಗಾಗ ಸೋಪು ಮಿಶ್ರಿತ ನೀರಿನಲ್ಲಿ ಕೈಗಳನ್ನು ತೊಳೆಯುವುದರಿಂದ ವೈರಾಣು ಸೋಂಕು ತಗುಲದಂತೆ ಎಚ್ಚರ ವಹಿಸಬಹುದು ಎಂದು ಈ ಮಾರ್ಗಸೂಚಿಯಲ್ಲಿ ಸೂಚಿಸಲಾಗಿದೆ ಕೈಗಳ ಮೇಲೆ ಕೊಳೆ ಕಾಣಿಸಿದಲ್ಲಿ ತಕ್ಷಣ ಸೋಪು ಹಚ್ಚಿ ನಲ್ಲಿ ನೀರಿನಲ್ಲಿ ಕೈತೊಳೆಯಬೇಕು ಆಲ್ಕೋಹಾಲ್ ಮಿಶ್ರಿತ ದ್ರವದ ಮೂಲಕವೂ ಕೈಗಳನ್ನು ಸ್ವಚ್ಲಗೊಳಿಸಬಹುದು ಬಳಸಿದ ನಂತರ ಟಿಶ್ಯೂ ಪೇಪರ್ಗಳನ್ನು ಮುಚ್ಚಳ ಇರುವ ಕಸದ ಬುಟ್ಟಿಗೆ ತಕ್ಷಣ ಬಿಸಾಡಬೇಕು ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿಗೆ ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ ಅಡ್ಡ ಹಿಡಿಯುವ ಸರಳ ವಿಧಾನವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಸೂಚಿಸಲಾಗಿದೆ ಅನಾರೋಗ್ಯದ ಸೂಚನೆ ಕಂಡುಬಂದಲ್ಲಿ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಎಂಜಲು ದ್ರವವನ್ನು ಉಗುಳಬಾರದು ಕೆಮ್ಮು ಅಥವಾ ಜ್ವರ ಇರುವ ವ್ಯಕ್ತಿಗಳಿಂದ ದೂರ ಇರಬೇಕು ಪ್ರಾಣಿಗಳಿಂದ ಹಾಗೂ ಹಸಿ ಮತ್ತು ಅರ್ಧ ಬೇಯಿಸಿದ ಮಾಂಸ ಪದಾರ್ಥದಿಂದ ದೂರ ಇರಬೇಕು ಕಸಾಯಿಖಾನೆಗಳು ಮತ್ತು ಪ್ರಾಣಿ ಮಾರುಕಟ್ಟಿಗಳು ಕೋಳಿ ಹಂದಿ ಫಾರಂಗಳಿಗೆ ಭೇಟಿ ನೀಡಬಾರದು ಎಂದೂ ಸಹ ಮಾರ್ಗಸೂಚಿಯಲ್ಲಿ ಸಲಹೆ ನೀಡಲಾಗಿದೆ

ಸಮಸ್ಯಾತ್ಮಕ ರಾಷ್ಟಗಳ ಅಗತ್ಯಾನುಸಾರ ತ್ವರಿತ ನೆರವು ನೀಡುವ ಉದ್ದೇಶದಿಂದ ಈ ಪ್ಯಾಕೇಜ್ ರೂಪಿಸಲಾಗಿದೆ ಎಂದು ವಿಶ್ವ ಬ್ಯಾಂಕ್ ಅಧ್ಯಕ್ಷ ಡೇವಿಡ್ ಮಾಲ್ಬಾಸ್ ತಿಳಿಸಿದ್ದಾರೆ ಸಂಸತ್ತಿನ ಉಭಯ ಸದನಗಳಲ್ಲಿ ಮೂರನೆಯ ದಿನವಾದ ಇಂದೂ ಸಹ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಹಿಂಸಾಚಾರ ಪ್ರಕರಣಗಳ ವಿಷಯ ಪ್ರಸ್ತಾಪದಿಂದ ಕಲಾಪಗಳಿಗೆ ಅಡ್ಡಿಯಾಗಿದೆ ರಾಜ್ಯಸಭೆ ಇಂದು ಕಲಾಪ ಆರಂಭಿಸುತ್ತಿದ್ದಂತೆಯೇ ವಿರೋಧ ಪಕ್ಷಗಳ ಸದಸ್ಯರು ದೆಹಲಿ ಹಿಂಸಾಚಾರ ವಿಷಯದ ಬಗ್ಗೆ ತಕ್ಷಣವೇ ಚರ್ಚೆ ಆರಂಭವಾಗಬೇಕು ಎಂದು ಪಟ್ಟು ಮುಂದುವರಿಸಿದರು ಸಭಾಪತಿ ಎಂ ವೆಂಕಯ್ಯನಾಯ್ದು ಮಾತನಾದಿ ಈ ಬಗ್ಗೆ ತಮಗೆ ಹಲವು ನೊಟೀಸುಗಳು ತಲುಪಿವೆ

ಕಾಂಗ್ರೆಸ್ ಎದಪಕ್ಷಗಳು ಡಿಎಂಕೆ ಸಮಾಜವಾದಿ ಪಕ್ಷ ಬಿಎಸ್ಪಿ ಟಿಎಂಸಿ ಮತ್ತಿತರ ಪಕ್ಷಗಳ ಸದಸ್ಯರು ಸಭಾಪತಿ ಅವರ ರೂಲಿಂಗ್ ಬಗ್ಗೆ ತೀವ್ರ ಅಸಮಾದಾನ ವ್ಯಕ್ತಪಡಿಸಿದರು ಸದನದ ಬಾವಿಗೆ ಧಾವಿಸಿ ಘೋಷಣೆಗಳನ್ನು ಕೂಗಿದರು ಈ ಗದ್ದಲದ ನಡುವೆಯೇ ಕಲಾಪವನ್ನು ನಾಳೆಗೆ ಮುಂದೂಡಿರುವುದಾಗಿ ಸಭಾಪತಿ ಪ್ರಕಟಿಸಿದರು ಇದಕ್ಕೂ ಮುನ್ನ ಸದನದ ಮಾಜಿ ಸದಸ್ಯ ಅಸ್ಪಾಂನ ಭದ್ರೇಶ್ವರ್ ಬುರಾಗೋಹೈನ್ ಅವರ ನಿಧನಕ್ಕೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು

ನಂತರವೂ ಪರಿಸ್ಥಿತಿ ಬದಲಾಗದ ಹಿನ್ನೆಲೆಯಲ್ಲಿ ಕಲಾಪವನ್ನು ಗಂಟೆಯವರೆಗೆ ಮುಂದೂಡಲಾಗಿದೆ ಇಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆಯೇ ಕಾಂಗೆಸ್ ಟಿಎಂಸಿ ಡಿಎಂಕೆ ಎಸ್ಪಿ ಬಿಎಸ್ಪಿ ಮತ್ತು ಎಡಪಕ್ಷಗಳ ಸದಸ್ಯರು ಸಭಾಧ್ಯಕ್ಷರ ಪೀಠದ ಎದುರು ಧಾವಿಸಿ ದೆಹಲಿ ಹಿಂಸಾಚಾರ ವಿಷಯದ ಬಗ್ಗೆ ಮೊದಲು ಚರ್ಚೆಯಾಗಬೇಕು ಎಂದು ಘೋಷಣೆ ಕೂಗಿದರು

ಫೋಷಣೆಗಳ ಸದ್ದು ಜೋರಾಗುತ್ತಿದ್ಲಂತೆಯೇ ಸಭಾಧ್ಯಕ್ಷರು ಕಲಾಪವನ್ನು ಮುಂದೂಡಿರುವುದಾಗಿ ಪ್ರಕಟಿಸಿದರು

ಕರ್ನಾಟಕದ ಮೋಹನ್ ಕುಮಾರ್ ಕೇರಳದ ಅನೂಪ್ ಕುಮಾರ್ ಮಂಜುಕಿ ಗೋಪಿ ಪಶ್ಚಿಮ ಬಂಗಾಳದ ಡೇವಿಡ್ ಮಾಲಾಕಾರ್ ರಾಜಸ್ನಾನದ ಹರಿರಾಮ್ ಕುಂಭಾವಟ್ ಗುಜರಾತ್ನ ದೇವೇಂದ್ರ ಕುಮಾರ್ ಖರೆ ಮಹಾರಾಷ್ಟ್ರದ ದಿನೇಶ್ ಪಾಂಡ್ಯಾ ಮತ್ತು ದೆಹಲಿಯ ಯಶವಂತ್ ಸಿಂಗ್ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು ಸಂಸ್ಕೃತಿ ಖಾತೆಯ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಮತ್ತು ಅಕಾಡೆಮಿಯ ಅಧ್ಯಕ್ಷ ಡಾ ಉತ್ತಮ್ ಪಚಾಮೆ ಅವರೂ ಸಹ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು

ಕೇಂದ್ರ ಕ್ರೀಡಾ ಹಾಗೂ ಯುವ ವ್ಯವಹಾರಗಳ ಖಾತೆ ಸಹಾಯಕ ಸಚಿವ ಕಿರಣ್ ರಿಜಿಜು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು